ವಿಶ್ವಾಸಮತಯಾಚನೆ ಇಂದು ನಡೆಯಲಿದೆ ಎಂದು ಕರ್ನಾಟಕ ವಿಧಾನಸಭಾಧ್ಯಕ್ಷ ಸ್ವೀಕರ್ ರಮೇಶ್ ಕುಮಾರ್ ಹೇಳಿಕೆ ಕರ್ನಾಟಕದ ಇಬ್ಲರು ಪಕ್ಷೇತರ ಶಾಸಕರು ಬಹುಮತ ಸಾಬೀತಿಗೆ ನಿರ್ದೇಶನ ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನು ತುರ್ತಾಗಿ ಕ್ಲೆಗೆತ್ತಿಕೊಳ್ಳಲು ಸುಪ್ರೀಂಕೋರ್ಟ್ ನಕಾರ

ತ್ವರಿತ ಅಭಿವ್ಯದ್ಲಿಗೆ ಮೋದಿ ಸರ್ಕಾರದ ಹಲವು ಐತಿಹಾಸಿಕ ನಿರ್ಣಯಗಳು ಮಾರ್ಗ ಸೂಚಿಯಾಗಿವೆ ಎಂದು ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಕೆ

ದ್ವಿಪಕ್ಷೀಯ ಬಾಂಧವ್ಯ ವರ್ಧನೆಗಾಗಿ ಅಮೆರಿಕಾ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಮಾತುಕತೆ ನಡೆಸಲಿರುವ ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್

ತಾವು ಆಶ್ನಾಸನೆ ನೀಡಿರುವಂತೆ ಇಂದು ಕರ್ನಾಟಕ ವಿಧಾನಸಭೆಯಲ್ಲಿ ವಿಶ್ವಾಸ ಮತ ವಿಭಜನೆ ನಡೆಸುವುದಾಗಿ ಸ್ವೀಕರ್ ರಮೇಶ್ ಕುಮಾರ್ ಸ್ಪಷ್ಟಪಡಿಸಿದ್ದಾರೆ ಇಂದು ಬೆಳಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಲ್ಲವೂ ನಿಯಮದ ರೀತ್ಯವೇ ನಡೆಯಲಿದೆ ಎಂದು ಸ್ವಷ್ಣಪಡಿಸಿದರು ಈ ಮಧ್ಯೆ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಭಿನ್ನಮತೀಯ ಶಾಸಕರನ್ನು ಅನರ್ಹಗೊಳಿಸಬೇಕು ಎಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ಧರಾಮಯ್ಯ ಸಲ್ಲಿಸಿರುವ ದೂರಿಗೆ ಸಂಬಂಧಿಸಿದಂತೆ ನಾಳೆ ಬೆಳಗ್ಗೆ ತಮ್ಮ ಮುಂದೆ ವಿಚಾರಣೆಗೆ ಹಾಜರಾಗುವಂತೆ ಭಿನ್ನಮತೀಯ ಶಾಸಕರಿಗೆ ಸ್ಪೀಕರ್ ಸೂಚಿಸಿದ್ದಾರೆ

ಜೆಡಿಎಸ್ ಕಾಂಗ್ರೆಸ್ ನೇತೃತ್ವದ ಸಮಿತ್ರ ಸರ್ಕಾರ ಸದನದಲ್ಲಿ ವಿಶ್ವಾಸಮತ ಸಾಬೀತುಪಡಿಸಲು ನಿರ್ದೇಶಿಸಬೇಕೆಂದು ಕೋರಿ ಕರ್ನಾಟಕದ ಇಬ್ಲರು ಪಕ್ಷೇತರ ಶಾಸಕರು ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯನ್ನು ತ್ವರಿತವಾಗಿ ಇಂದೇ ಕ್ಷೆಗೆತ್ತಿಕೊಳ್ಳಲು ನಿರಾಕರಿಸಿರುವ ಸುಪ್ರೀಂ ಕೋರ್ಟ್ ನಾಳೆ ಈ ಅರ್ಜಗಳನ್ನು ವಿಚಾರಣೆಗೆ ಪಟ್ಟಿ ಮಾಡಲು ಪರಿಶೀಲಿಸುವುದಾಗಿ ತಿಳಿಸಿದೆ ಇಬ್ಲರು ಪಕ್ಷೇತರ ಶಾಸಕರಾದ ಆರ್ ಶಂಕರ್ ಮತ್ತು ಎಚ್ ನಾಗೇಶ್ ಪರ ವಕೀಲ ಮುಕುಲ್ ರೋಹಟಗಿ ಒಂದಲ್ಲಾ ಒಂದು ವಿಚಾರದ ಮೇಲೆ ಬಹುಮತ ಯಾಚನೆ ಪ್ರಕ್ರಿಯೆಯನ್ನು ವಿಳಂಬ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಮುಖ್ಯನ್ಯಾಯಮೂರ್ತಿ ರಂಜನ್ ಗೋಗೊಯ್ ನೇತೃತ್ವದ ಪೀಠ ಅರ್ಜಿ ಕುರಿತಂತೆ ನಾಳೆ ಪರಿಶೀಲಿಸುವುದಾಗಿ ತಿಳಿಸಿತು ಸರ್ಕಾರಕ್ಕೆ ನೀಡಿರುವ ಬೆಂಬಲವನ್ನು ಹಿಂಪಡೆದಿರುವ ಇಬ್ಲರು ಪಕ್ಷೇತರ ಶಾಸಕರು ಬಹುಮತ ಸಾಬೀತಿಗೆ ಸರ್ಕಾರಕ್ಕೆ ಸೂಚಿಸುವಂತೆ ಕೋರಿ ಅರ್ಜೆ ಸಲ್ಲಿಸಿದ್ಗಾರೆ

ಸುಗಮವಾಗಿ ಸಾಗಿದೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಶ್ಲೆ ಇಸ್ತೊ ವಿಜ್ಣಾನಿಗಳು ತಿಳಿಸಿದ್ದಾರೆ ಇಸ್ತೋ ವಿಜ್ಞಾನಿಗಳು ಮತ್ತು ಎಂಜಿನಿಯರ್ಗಳು ತ್ರೀಹರಿಕೋಟಾದಲ್ಲಿ ನಿನ್ನೆ ಪೂರ್ವಾಭ್ಯಾಸ ನಡೆಸಿದ್ದಾರೆ ಪೂರ್ವಾಭ್ಯಾಸದ ವೇಳೆ ಎಲ್ಲ ಮಾನದಂಡಗಳು ಸಹಜವಾಗಿರುವುದು ಕಂಡು ಬಂದಿವೆ ಎಂದು ಇಸ್ತ್ರೊ ತಿಳಿಸಿದೆ ಚೆನ್ನೆನಲ್ಲಿ ನಿನ್ನೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಇಸ್ತೊ ಅಧ್ಯಕ್ಷ ಡಾ ಶಿವನ್ ಗುರಿ ತಲುಪಲು ಬೇಕಾದ ಅಗತ್ಯ ಪೂರ್ವ ಸಿದ್ದತೆಗಳನ್ನು ಕ್ಲೆಗೊಳ್ಳಲಾಗಿದೆ

ಆದರೆ ಉಡಾವಣೆಗೆ ಕೆಲವೇ ನಿಮಿಷಗಳಿರುವಾಗ ತಾಂತ್ರಿಕ ದೋಷಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಉಡ್ಡಯನವನ್ನು ತಾತಾಲಿಕವಾಗಿ ಸ್ಲಗಿತಗೊಳಿಸಲಾಯಿತು ಇದೀಗ ಏಳು ದಿನಗಳ ವಿಳಂಬದ ಬಳಿಕ ಉಡ್ಡಯನ ನಡೆಯಲಿದೆ ಎಂದು ತಿಳಿಸಿದ್ದಾರೆ

ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ರೈತರು ಯೋಧರು ಕಾರ್ಮಿಕರು ಮತ್ತು ವರ್ತಕರು ಸೇರಿದಂತೆ ಸಮಾಜದ ಎಲ್ಲ ವಲಯಗಳ ಕಲ್ಲಾಣಕ್ಕೆ ಇರುವ ಯಾವುದೇ ಅವಕಾಶವನ್ನು ಕೈಚೆಲ್ಲುವುದಿಲ್ಲ ಎಂದು ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ

ಡಿ ಎ

ಹಲವು ಐತಿಹಾಸಿಕ ನಿರ್ಧಾರಗಳನ್ನು ತೆಗೆದುಕೊಂಡಿದ್ಲು ಇದು ಮೂಲಸೌಕರ್ಯ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯದ ಕ್ಷೇತ್ರಗಳಲ್ಲಿ ತ್ವರಿತವಾದ ಅಭಿವೃದ್ದಿಗೆ ಸ್ಪಷ್ಟ ಮಾರ್ಗಸೂಚಿ ನೀಡಿದೆ ಎಂದು ತಿಳಿಸಿದರು ಕೇಂದ್ರ ಸರ್ಕಾರ ಎಲ್ಲ ವಿಧದ ಭ್ರಷ್ಲಾಚಾರದ ವಿರುದ್ದವೂ ಕಠಿಣ ಕ್ರಮ ಕೈಗೊಂಡಿದ್ದು

ವಿಶ್ವ ವೇದಿಕೆಗಳಲ್ಲಿ ಶ್ರಧಾನಮಂತ್ರಿಯವರ ಉಪಸ್ಥಿತಿ ವಿಶ್ವದ ರಾಜಕೀಯದಲ್ಲಿ ಭಾರತದ ಶ್ರಭಾವದಲ್ಲಿ ಬದಲಾವಣೆ ತಂದಿದೆ ಎಂದು ಸಚಿವರು ತಿಳಿಸಿದರು

ಪ್ರಮಾಣ ಮತ್ತು ಕೌಶಲ ಎಂಬ ಮೂರು ಪ್ರಮುಖ ಅಂಶಗಳಗೆ ಉನ್ನತ ಆಧ್ಯತೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು

ಈ ನಿಟ್ಟನಲ್ಲಿ ಸಾಗಿದೆ ಎಂದು ತಿಳಿಸಿದರು

ನವದೆಹಲಿಯ ರಾಮ್ ಮನೋಹರ್ ಲೋಹಿಯಾ ಆಸ್ವತ್ರೆಯಲ್ಲಿ ನಿನ್ನೆ ಪಾಸ್ವಾನ್ ಅವರು ಕೊನೆಯುಸಿರೆಳೆದರು ಇಂದು ಬೆಳಗ್ಗೆ ಸದನ ಸೇರುತ್ತಿದ್ದಂತೆಯೇ ಸ್ವೀಕರ್ ಓಂ ಬಿರ್ಲಾ ಬಿಹಾರದ ಸಮಷ್ಟಿಪುರ ಕ್ಷೇತ್ರದ ಸಂಸದ ಪಾಸ್ನಾನ್ ಹಾಗೂ ದೆಹಲಿ ಮಾಜಿ ಮುಖ್ಚಮಂತ್ರಿ ಶೀಲಾ ದೀಕ್ಷಿತ್ ಅವರ ನಿಧನದ ವಾರ್ತೆಯನ್ನು ಸದಸಕ್ಕೆ ತಿಳಿಸಿದರು ಶೀಲಾ ದೀಕ್ಷಿತ್ ಅವರು ಉತ್ತರ ಪ್ರದೇಶದ ಕನೂಜ್ ಕ್ಷೇತ್ರದ ಸಂಸದರಾಗಿದ್ದರು

ಇಂದು ಬೆಳಗ್ಗೆ ಸದನ ಸೇರುತ್ತಿದ್ದಂತೆ ಕರ್ನಾಟಕದಲ್ಲಿ ಉಧ್ವಿಸಿರುವ ರಾಜಕೀಯ ಬಿಕ್ಕಟ್ಲು ಕುರಿತು ಕಾಂಗ್ರೆಸ್ ಸದಸ್ನರು ಶ್ರಸ್ತಾಪಿಸಿದರು

ವೆಂಕಯ್ನಾಯ್ಡು ಈ ವಿಷಯ ಸುಪ್ರೀಂಕೋರ್ಟ್ನಲ್ಲಿ ಇರುವುದರಿಂದ ಇದರ ಚರ್ಚೆಗೆ ಇಲ್ಲಿ ಅವಕಾಶವಿಲ್ಲ ಎಂದು ತಿಳಿಸಿದಾಗ ಕಾಂಗ್ರೆಸ್ ಸದಸ್ಯರು ಫೋಷಣೆಗಳನ್ನು ಕೂಗಿದರು ತ್ಯಣಮೂಲ ಕಾಂಗ್ರೆಸ್ ಸದಸ್ಯರು ಬೇರೆ ವಿಷಯಕ್ಕೆ ಸಂಬಂಧಿಸಿದಂತೆ ಗದ್ದಲ ಉಂಟುಮಾಡಿದರು

ನ್ಲೂಯಾರ್ಕ್ನಲ್ಲಿ ಸುದ್ಗಿಸಂಸ್ಲೆಯೊಂದಿಗೆ ಮಾತನಾಡಿದ ಅವರು ಸರಕು ಮತ್ತು ಸೇವೆಗಳ ತೆರಿಗೆ ದಿವಾಳಿ ಮತ್ತು ದಿವಾಳಿತನ ಸಂಹಿತೆ ಸೇರಿದಂತೆ ಹಲವು ರಚನಾತ್ಮಕ ಸುಧಾರಣೆಗಳು ಫಲ ನೀಡಲು ಆರಂಭಿಸಿದ್ಲು ಭದ್ರ ಬುನಾದಿ ಹಾಕಿದಂತಾಗಿದೆ ಎಂದು ತಿಳಿಸಿದ್ದಾರೆ ಈ ಸುಧಾರಣೆಗಳು ನೆಲೆಗೊಳ್ಳಲು ಕಾಲಾವಕಾಶ ತೆಗೆದುಕೊಂಡಿದ್ಲು ಈಗ ಫಲ ದೊರಕುತ್ತಿದೆ ಎಂದು ರಾಜೀವ್ ಕುಮಾರ್ ತಿಳಿಸಿದರು

ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ನಡೆದಿರುವ ಸುಸ್ವಿರ ಅಭಿವೃದ್ದಿ ಗುರಿಗಳು ಕುರಿತ ಉನ್ನತಮಟ್ಟದ ರಾಜಕೀಯ ವೇದಿಕೆಯ ಸಚಿವರ ಮಟ್ಟದ ಸಭೆಯಲ್ಲಿ ಭಾಗಿಯಾಗಲು ಅವರು ನ್ಯೂಯಾರ್ಕ್ನಲ್ಲಿದ್ದಾರೆ ತಮ್ಮ ಈ ಭೇಟಿಯ ವೇಳೆ ನ್ಯೂಯಾರ್ಕ್ನಲ್ಲಿರುವ ಭಾರತದ ದೂತವಾಸದಲ್ಲಿ ನಡೆದ ಭಾರತ ಹೂಡಿಕೆ ಸಮಾವೇಶದಲ್ಲಿ ಅವರು ಪ್ರಧಾನ ಭಾಷಣ ಮಾಡಿದರು ಈ ತಿಂಗಳ ಆರಂಭದಲ್ಲಿ ಮಂಡಿಸಲಾದ ಕೇಂದ್ರ ಬಜೆಟ್ ವಿದೇಶಿ ನೇರ ಬಂಡವಾಳ ಹೂಡಿಕೆ ಸರಳೀಕರಿಸುವ ಮೂಲಕ ಸುಗಮ ವಾಣಿಜ್ಞ ನಡೆಸುವುದನ್ನು ಮತ್ತಷ್ಲು ಉತ್ತಮ ಪಡಿಸುವ ನಿಟ್ಟನಲ್ಲಿ ದಾಪುಗಾಲು ಹಾಕಿದೆ ಎಂದು ತಿಳಿಸಿದರು ಪಾಕಿಸ್ತಾನ ಮತ್ತು ಅಮೆರಿಕಾ ನಡುವಣ ದ್ವಿಪಕ್ಷೀಯ ಬಾಂಧವ್ಲಗಳಿಗೆ ಪುನಚೇತನ ನೀಡುವ ಮಾತುಕತೆಗಳನ್ನು ಇಂದು ಉಭಯ ದೇಶಗಳ ನಾಯಕರು ಆರಂಭಿಸಲು ವೇದಿಕೆ ಸಜ್ಜಾಗಿದೆ ಪಾಕ್ ಪ್ರಧಾನಿ ಇಮ್ರಾನ್ಖಾನ್ ಅಮೆರಿಕಾ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಈ ಮಾತುಕತೆ ನಡೆಯುವುದು ಭಯೋತ್ವಾದನೆ ವಿರುದ್ಲದ ಹೋರಾಟವನ್ನು ಮತ್ತಷ್ಲು ಹೆಚ್ಚಿಸಬೇಕೆಂದು ಅಧ್ಯಕ್ಷ್ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನಕ್ಕೆ ಸೂಚಿಸಿ ಆ ದೇಶಕ್ಕೆ ನೀಡಿದ್ದ ಮಿಲಿಟರಿ ನೆರವನ್ನು ರದ್ದುಪಡಿಸಿದ ನಂತರ ಉಭಯ ದೇಶಗಳ ಬಾಂಧವ್ಹಕ್ಕೆ ಉಂಟಾಗಿದ್ದ ಧಕ್ಕೆಯನ್ನು ಸರಿಪಡಿಸಲು ಈ ಮಾತುಕತೆಗಳು ನಡೆಯಲಿವೆ ಶ್ವೇತಭವನದಲ್ಲಿ ಅಮೆರಿಕಾದ ಅಧ್ಯಕ್ಷರನ್ನು ಇಮ್ರಾನ್ ಖಾನ್ ಭೇಟಿಯಾಗಲಿರುವ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಸೇರಿದ ಭುಪ್ರದೇಶದಿಂದ ಕಾರ್ಯಾಚರಣೆ ನಡೆಸುತ್ತಿರುವ ಭಯೋತ್ಪಾದಕರ ಮತ್ತು ಉಗ್ರರ ಗುಂಪುಗಳ ವಿರುದ್ಧ ನಿರ್ಣಾಯಕ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧ್ವಕ್ಷ ಟ್ರಂಪ್ ಸ್ಪಷ್ಟವಾಗಿ ಸೂಚಿಸುವ ಸಾಧ್ಯತೆ ಇದೆ ಪಾಕ್ ಪ್ರಧಾನಿ ಇಮ್ರಾನ್ಖಾನ್ ಕಳೆದ ಶನಿವಾರ ವಾಷಿಂಗ್ಟನ್ಗೆ ಆಗಮಿಸಿದ್ದಾರೆ ಜಪಾನ್ನಲ್ಲಿ ನಿನ್ನೆ ನಡೆದ ಚುನಾವಣೆಯಲ್ಲಿ ಪ್ರಧಾನಿಯಾಗಿ ಶಿಂಜೊ ಅಬೆಯವರು ಮತ್ತೊಮ್ಮೆ ಆಯ್ಕೆಯಾಗಿದ್ದಾರೆ ಅಲ್ಲಿನ ಆಡಳಿತಾರೂಢ ಸಮಿಶ್ರ ಸರ್ಕಾರ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದು ಯಾವುದೇ ಪಕ್ಷಕ್ಕೂ ಬಹುಮತ ದೊರೆತಿಲ್ಲ

ಗಲ್ಫ್ ನಲ್ಲಿ ಇಂಗ್ಲೆಂಡ್ ಧ್ವಜ ಹೊಂದಿದ್ದ ತೈಲ ಟ್ಯಾಂಕರ್ ಅನ್ನು ಇರಾನ್ ಜಪ್ತಿ ಮಾಡಿರುವ ಸಂಬಂಧ ಪ್ರಧಾನಮಂತ್ರಿ ಥೆರೆಸಾ ಮೇ ಇಂದು ಬ್ರಿಟನ್ ತುರ್ತು ಸಮಿತಿಯ ಸಭೆಯನ್ನು ನಡೆಸಲಿದ್ದಾರೆ ಸಭೆಯಲ್ಲಿ ಪರ್ಷಿಯನ್ ಕೊಲ್ಲಿಯಲ್ಲಿ ಹಡಗುಗಳ ಸಾಗಾಟದ ಸುರಕ್ಷತೆಯ ನಿರ್ವಹಣೆ ಕುರಿತಂತೆ ಹಾಗೂ ಸಚಿವರು ಮತ್ತು ಅಧಿಕಾರಿಗಳಿಂದ ಇತ್ತೀಚಿನ ವರದಿಯನ್ನು ಪಡೆಯುವ ಕುರಿತಂತೆ ಈ ಸಭೆಯಲ್ಲಿ ಚರ್ಚಿಸಲಾಗುವುದು ಎಂದು ಡಾನಿಂಗ್ ಸ್ಸೀಟ್ ವಕ್ತಾರರು ತಿಳಿಸಿದ್ದಾರೆ